ಕೇಂದ್ರದ ಮಾರ್ಗಸೂಚಿಯಂತೆ ರಾಜ್ಯದ ಗ್ರಾಮೀಣ ಭಾಗದ ಕೈಗಾರಿಕೆಗಳ ಪುನಾರಾರಂಭಕ್ಕೆ ಅನುಮತಿ

ರಾಜ್ಯದ ಕಂಟೈನ್ದೆಂಟ್ ವಲಯಗಳಲ್ಲಿ ಹೆಟ್ಟನ ತಪಾಸಣೆ ಬಿಗಿ ಕ್ರಮ ಕೈಗೊಳ್ಳಲು ಗೃಹ ಇಲಾಖೆ ಕಟ್ಟು ನಿಟ್ಟನ ಸೂಚನೆ

ಅಕ್ರಮ ಮದ್ದ ಕಳ್ಳಭಟ್ಟ ಸೇವನೆ ವಿರುದ್ಧ ಜನತೆಯಲ್ಲಿ ಜಾಗೃತಿ ಅಗತ್ಯ ಅಬಕಾರಿ ಸಚಿವರ ಮನವಿ

ಚಿಕ್ಕಬಳ್ಣಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಕೊರೊನಾ ಸೋಂಕು ತಡೆಗಟ್ಟಲು ತೆಗೆದುಕೊಂಡ ಕ್ರಮಗಳು ಉತ್ತಮ ಫಲಿತಾಂಶ ಕೊಟ್ಟಿದೆ ಸೋಂಕು ಪರಡುವುದನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲಾಗಿದೆ ಇದಕ್ಕಾಗಿ ತ್ರಮಿಸಿದ ಅಧಿಕಾರಿ ವರ್ಗವನ್ನು ಪಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅಭಿನಂದಿಸಿದ್ದಾರೆ

ಗೌರಿಬಿದನೂರು ಸದ್ಯ ಕೊರೊನಾ ಮುಕ್ತವಾಗಿದೆ

ಶಿವಶಂಕರ ರೆಡ್ಡಿ ಅಭಿನಂದಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆದಿವಾಸಿ ಕುಟುಂಬಗಳಿಗೆ ಮಾಜಿ ಸಂಸದ ದ್ರುವ ನಾರಾಯಣ ಆಹಾರದ ಕಿಟ್ಗಳನ್ನು ವಿತರಿಸಿದರು

ಪ್ರತಿ ಗುರುವಾರ ಈ ಕಾರ್ಯಕ್ರಮ ಮುಂದುವರೆಯಲಿದೆ ಎಂದು ಜಿಲ್ಲಾ ಆರ್

ಹೊನಕೇರಿ ತಿಳಿಸಿದ್ದಾರೆ ಕಲಬುರಗಿಯ ವಿಮಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮೂವರು ರೋಗಿಗಳು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆಂದು ಜೆಲ್ಲಾಧಿಕಾರಿ ಬಿ ಶರತ್ ತಿಳಿಸಿದ್ದಾರೆ

ಕೃಷಿ ಹೊಂಡ ಕೆರೆಗಳ ಹೂಳೆತ್ತುವಿಕೆ ದನದ ಕೊಟ್ಟಿಗೆ ಬದುಗಳ ನಿರ್ಮಾಣ ಕಾಮಗಾರಿಗಳನ್ನು ಈ ಯೋಜನೆ ಮೂಲಕ ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ ಆಕಾಶವಾಣಿಗೆ ತಿಳಿಸಿದ್ದಾರೆ

ಅಶೋಕ್ ಗ್ರಾಮಕ್ಕೆ ಭೇಟಿ ನೀಡಿ ಕೈಗೊಂಡಿರುವ ಸುರಕ್ಷತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು ವಿಜಯಪುರ ಜಿಲ್ಲೆಯಲ್ಲಿ ಕೊರೊನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ವಿಶೇಷ ಗಮನ ನೀಡುತ್ತಿದೆ ನೆಗಡಿ ಕೆಮ್ಮು ಜ್ವರ ಬಂದರೆ ರೋಗಿಗಳು ಯುನಾನಿ ಆಯುರ್ವೇದ ಹೋಮಿಯೋಪತಿ ವೈದ್ಯರ ಚಿಕಿತ್ಸೆ ಪಡೆಯದೇ ನುರಿತ ವೈದ್ಯರ ಬಳಿಗೆ ಅವರನ್ನು ಕಳಿಸಿಕೊಡಬೇಕು ಎಂದು ಜಿಲ್ಲಾಧಿಕಾರಿ ವೈ ಎಸ್ ಪಾಟೀಲ್ ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಕೊರೊನೊ ಸೋಂಕು ತಡೆಗಟ್ಟಲು ಗಡಿ ಗ್ರಾಮಗಳಲ್ಲಿ ಕಟ್ಟುನಿಟ್ಟನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪಕ್ಕದ ತೆಲಂಗಾಣ ರಾಜ್ಯದ ಕೆಲವು ಜನ ಜಿಲ್ಲೆಗೆ ಹುಸುಳಲು ಪ್ರಯತ್ನ ಮಾಡುತ್ತಿರುವುದನ್ನು ತಡೆಯಲು ಗಡಿ ಭಾಗದ ಗ್ರಾಮಸ್ಥರೆ ಸ್ವಯಂ ಸೇವಕರಾಗಿ ತಮ್ಮ ಗ್ರಾಮಗಳಿಗೆ ಅಪರಿಚತರು ಮತ್ತು ಬೇರೆಯವರನ್ನು ಬರದಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾಡಳಿತ ಮನವಿ ಮಾಡಿಕೊಂಡಿದೆ

ಮನೆಮನೆಗೆ ಶುದ್ದ ಕುಡಿಯುವ ನೀರು ಪೂರೈಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ನಿಗದಿತ ಗಡುವಿನ ಒಳಗೆ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೀಲ ನಕ್ಷೆಯನ್ನು ಮತ್ತು ಕ್ರೆಯಾ ಯೋಜನೆಯನ್ನು ಕಳುಹಿಸಬೇಕು ಎಂದು ಸೂಚಿಸಲಾಗಿದೆ

ಕೊರೊನಾ ಸೋಂಕು ತಡೆ ಓನ್ನೆಲೆ ಜಾರಿಯಲ್ಲಿರುವ ಲಾಕ್ಡೌನ್ ಪರಿಸ್ಥಿತಿಯಿಂದ ಆರ್ಥಿಕ ಓಂಜರಿತ ಉಂಟಾಗಿದ್ದು ಇದರ ಪರಿಹಾರಕ್ಕೆ ಮುಂದಿನ ದಿನಗಳಲ್ಲಿ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಹುಬ್ಬಳ್ಳಿಯಲ್ಲಿಂದು ಸೋಂಕು ಕುರಿತು ಅರಿವು ಮೂಡಿಸಲು ಸಿದ್ಧಪಡಿಸಿದ ಮರಳು ಶಿಲ್ಪವೊಂದನ್ನು ವೀಕ್ಷಿಸಿ ಮಾತನಾಡಿದ ಸಚಿವರು ಪುಬ್ಬಳ್ಳಿ ಕಿಮ್ಸ್ ಆಸ್ವತ್ರೆಯಲ್ಲಿ ದಾಖಲಾಗಿದ್ದು ಇಬ್ಬರು ರೋಗಿಗಳು ಗುಣಮುಖರಾಗಿ ತೆರಳಿದ್ದಾರೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರದ ನಿಯಮಗಳಂತೆ ರಾಜ್ಯದಲ್ಲಿ ಕೆಲವು ಕೈಗಾರಿಕೆಗಳನ್ನು ಮನಾರಾರಂಭಿಸಲು ಅನುಮತಿ ನೀಡಲಾಗಿದೆ ಹಾಗೂ ಇದನ್ನು ಪರಿಶೀಲಿಸಿ ಮತ್ತಷ್ಟು ವಿನಾಯಿತಿ ನೀಡುವ ಕುರಿತು ಆಲೋಜಿಸಲಾಗುವುದು ಎಂದು ಜಗದೀಶ್ ಶೆಟ್ಟರ್ ಹೇಳಿದರು

ಬೆಂಗಳೂರಿನಲ್ಲಿಂದು ಉನ್ನತ ಮಟ್ಟದ ಮೊಲೀಸ್ ಅಧಿಕಾರಿಗಳ ಸಭೆಯ ನಂತರ ಸುದ್ವಿಗಾರರೊಂದಿಗೆ ಮಾತನಾಡಿದರು

ರಾಮನಗರ ಕಾರಾಗೃಪದಲ್ಲಿರುವ ಕೈದಿಗಳನ್ನು ಕೂಡಲೇ ಸ್ಥಳಾಂತರ ಮಾಡಬೇಕೆಂದು ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮತ್ತು ರಾಮನಗರದ ಶಾಸಕಿ ಅನಿತಾ ಕುಮಾರಸ್ವಾಮಿ ಒತ್ತಾಯ ಮಾಡಿದ್ದರು ರಾಮನಗರ ಪಸಿರು ವಲಯದಲ್ಲಿದೆ ಯಾವುದೇ ಕೊರೊನಾ ಸೋಂಕಿನ ಪ್ರಕರಣ ಇಲ್ಲದೇ ಇರುವಾಗ ಈ ರೀತಿ ಕೈದಿಗಳನ್ನು ಜೈಲಿಗೆ ಸ್ಥಳಾಂತರ ಮಾಡಿರುವುದು ಸರಿಯಲ್ಲ ಎಂದು ಅವರು ಅಸಮಧಾನ ವ್ಯಕ್ತಪಡಿಸಿದ್ದಾರೆ

ಈಶ್ವರಪ್ಪ ಹೇಳಿದ್ದಾರೆ

ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯ ಗ್ರಾಮೀಣ ರಸ್ತೆ ಮೂಲಸೌಕರ್ಯ ಸುಧಾರಣೆ ಮತ್ತು ಉನ್ನತೀಕರಣಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಯಂತೆ ಸಾಮಾಜಿಕ ಅಂತರ ಕುಡಿಯುವ ನೀರು ಸ್ವಜ್ಞತೆಯ ಪರಿಕರಗಳನ್ನು ಕೂಲಿ ಕಾರ್ಮಿಕರಿಗೆ ಪೂರೈಸುವ ಮೂಲಕ ಯಾವುದೇ ಲೋಪವಾಗದಂತೆ ಮನ್ನೇಗಾ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಸಚಿವ ಈಶ್ವರಪ್ಪ ಹೇಳಿದರು

ಉಳಿದ ಫಲಾನುಭವಿಗಳು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಸಚಿವರು ಮನವಿ ಮಾಡಿದರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ಮದ್ಯವ್ಯಸನಿಗಳು ಕಳ್ಳಭಟ್ಟಿ ಹಾಗೂ ಇತರೆ ಆಕ್ರಮ ಮದ್ಯ ಸೇವಿಸಿ ಜೀವಕ್ಕೆ ಅಪಾಯ ತಂದುಕೊಳ್ಳಬಾರದು ಎಂದು ಅಬಕಾರಿ ಸಚಿವ ಎಚ್

ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳ್ಳಭಟ್ಟಿ ತಯಾರಿಕೆ ತಡೆಗಟ್ಟಲು ಇಲಾಖೆಯ ಅಧಿಕಾರಿಗಳಿಗೆ ಸಂಪೂರ್ಣ ಜವಾಬ್ದಾರಿ ನೀಡಲಾಗಿದೆ ಎಂದರು

ಕಚೇರಿ ಪಾಗೂ ಕಾರ್ಖಾನೆಯ ಸ್ಥಳಗಳಲ್ಲಿ ವ್ಯಕ್ತಿಗತ ಸುರಕ್ಷಾ ಪರಿಕರಗಳನ್ನು ಬಳಸುವಂತೆ ಸಾಮಾಜಿಕ ಅಂತರ ಕಾಪಾಡುವಂತೆ ಅವರು ಸಲಹೆ ನೀಡಿದರು ಕಾರ್ಮಿಕರಿಗೆ ಸ್ಥಳದಲ್ಲಿಯೇ ಆಪಾರ ಮತ್ತು ಆಶ್ರಯ ಕಲ್ಪಿಸಲು ಉದ್ಯಮ ಸಂಸ್ಥೆಗಳು ವ್ಯವಸ್ಥೆ ಮಾಡಬೇಕು ಮುನ್ನೆಜ್ವರಿಕೆ ಕ್ರಮಗಳು ಹಾಗೂ ಕೈಗಾರಿಕಾ ಚಟುವಟಿಕೆಗಳು ಏಕಕಾಲದಲ್ಲಿ ಸಾಗಬೇಕು ಎಂದರು ಹೆದ್ದಾರಿ ಹಾಗೂ ಬಂದರುಗಳು ಈಗಾಗಲೇ ತಮ್ಮ ಕಾರ್ಯವನ್ನು ಆರಂಭಿಸಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಕಾರ್ಯಚರಣೆ ಸುಗಮಗೊಳ್ಳಲಿವೆ ಎಂದರು ಎಂಎಸ್ಎಂಇ ಮನಶ್ವೇತನ ಕುರಿತಂತೆ ಮಾತನಾಡಿದ ಸಚಿವರು ರಫ್ತು ಹೆಚ್ಚಳಕ್ಕೆ ವಿಶೇಷ ಆದ್ಯತೆ ನೀಡುವ ಅಗತ್ಯವಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆ ಇರುವ ಕಾರಣ ಇಂಧನ ವೆಜ್ವ ಸಾಗಾಣಿಕಾ ವೆಜ್ವ ಹಾಗೂ ಉತ್ಪಾದನಾ ವೆಜ್ವವನ್ನು ತಗ್ಗಿಸುವಂತಹ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಅಗತ್ತ ಇದೆ ಎಂದು ಸಚಿವರು ನುಡಿದರು ಪ್ರತಿ ತಿಂಗಳ ಕೊನೆಯ ಭಾನುವಾರ ಪ್ರಧಾನಮಂತ್ರಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮನ್ ಕಿ ಬಾತ್ ಮೂಲಕ ದೇಶದ ಜನತೆಯೊಂದಿಗೆ ಪಂಚಿಕೊಳ್ಳುತ್ತಾರೆ

ಇದರ ಪ್ರಸಾರವನ್ನು ಆಕಾಶವಾಣಿಯ ಎಲ್ಲ ಬಾನುಲಿ ಕೇಂದ್ರಗಳ ಮೂಲಕ ಶೋತ್ವಗಳು ಆಲಿಸಬಹುದಾಗಿದೆ

ಟಿ ರವಿ ಹೇಳಿದ್ದಾರೆ ಚಿಕ್ಕಮಗಳೂರಿನ ಕೃಷಿ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಬೆಳೆ ಕಳೆದುಕೊಂಡ ರೈತರ ಖಾತೆಗಳಿಗೆ ಪರಿಹಾರದ ಹಣ ಜಮೆಯಾಗಿದೆ ಎಂದು ತಿಳಿಸಿದರು

ಯಾವುದೇ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ